ಬಳ್ಳಾರಿ ಜಿಲ್ಲೆ ವಿಭಜನೆಗೆ ಸರ್ಕಾರದಿಂದ ಇಂದು ಪ್ರಾಥಮಿಕ ಅಧಿಸೂಚನೆ ಪ್ರಕಟಣೆ

ಓಲೇಕಾರ್ ವಿಧಾನಪರಿಷತ್ನ ಒಂದು ದಿನದ ಕಲಾಪದಲ್ಲಿಂದು ಸಭಾಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆಡಳಿತ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ನಡುವೆ ಸಂಘರ್ಷಮಯ ವಾತಾವರಣ ನಿರ್ಮಾಣವಾಗಿ ಭಾರೀ ಕೋಲಾಹಲ ಸೃಷ್ಟಿಸಿತು ಕಲಾಪ ಆರಂಭಕ್ಕೂ ಮುನ್ನ ಜೆಡಿಎಸ್ನ ಉಪಸಭಾವತಿ ಎಸ್

ಧರ್ಮೇಗೌಡ ಅವರು ಸಭಾಪತಿ ಪೀಠದ ಮೇಲೆ ಕುಳಿತುಕೊಂಡಿದ್ದರು ಇದನ್ನು ಕಾಂಗ್ರೆಸ್ ಸದಸ್ಯ ಬಿ

ಈ ವೇಳೆ ಉಪಸಭಾಪತಿಯನ್ನು ಕಾಂಗ್ರೆಸ್ ಸದಸ್ಯರು ಪೀಠದಿಂದ ಎಳೆದು ಹಾಕಿದರು ಇದರಿಂದ ಆಡಳಿತ ಹಾಗೂ ವಿಪಕ್ಷದ ಸದಸ್ಕರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಜೆಡಿಎಸ್ ಒರಿಯ ಸದಸ್ಯ ಬಸವರಾಜ ಹೊರಟ್ಟ ಮಧ್ಯೆ ಪ್ರವೇಶಿಸಿ ಎಲ್ಲರನ್ನೂ ಸಮಾಧಾನಪಡಿಸುವ ಪ್ರಯತ್ನ ಮಾಡಿದರು ಸಭಾಪತಿ ಪೀಠದ ಬಳಿ ಆಸುಪಾಸಿನಲ್ಲಿ ನಿಂತಿದ್ದ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಕರನ್ನು ಸಮಾಧಾನಪಡಿಸಿ ಕೆಳಗೆ ಕಳುಹಿಸುವ ಪ್ರಯತ್ನ ಮಾಡಿದರು ಆದರೆ ಗದ್ದಲ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಉಪಸಭಾಪತಿ ಧರ್ಮೇಗೌಡ ಅವರನ್ನು ರಕ್ಷಿಸಲು ಉಪಮುಖ್ಯಮಂತ್ರಿ ಡಾ

ಧರ್ಮೇಗೌಡರನ್ನು ಪೀಠದಿಂದ ಬಲವಂತವಾಗಿ ಕಾಂಗ್ರೆಸ್ ಸದಸ್ಕರು ಕೆಳಗಿಳಿಸಿದಾಗ ಆಡಳಿತ ವಿಪಕ್ಷಗಳ ಸದಸ್ಕರ ನಡುವೆ ತಳ್ಳಾಟ ನಡೆಯಿತು ಬಳಿಕ ಕಾಂಗ್ರೆಸ್ ಸದಸ್ತ ಚಂದ್ರಕೇಖರ್ ಪಾಟೀಲ್ ಅವರನ್ನು ಬಲವಂತವಾಗಿ ಖೀಠದಲ್ಲಿ ಕಾಂಗ್ರೆಸ್ ಸದಸ್ತರು ಕೂರಿಸಿದರು ಈ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ತರಿಂದ ಪರಸ್ಪರ ಧಿಕ್ಕಾರ ಕೇಳಿ ಬಂತು ಭಾರೀ ಗದ್ದಲ ಗಲಾಟಿ ನಡುವೆಯೇ ಕಲಾಪಕ್ಕ ಮಾರ್ಷಲ್ಗಳ ರಕ್ಷಣೆಯಲ್ಲಿ ಬಂದ ಸಭಾಪತಿ ಪ್ರತಾಪ್ಚಂದ್ರ ಶೆಟ್ಟಿ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿರುವುದಾಗಿ ಘೋಷಿಸಿ ಸದನದಿಂದ ಹೊರ ನಡೆದರು ವಿಧಾನಪರಿಷತ್ತಿಲ್ಲಿಂದು ನಡೆದ ಗದ್ದಲ ಕೋಲಾಹಲದ ಬಗ್ಗೆ ಉಪಮುಖ್ಯಮಂತ್ರಿ ಡಾ

ಅಶ್ವಥ್ ನಾರಾಯಣ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸದನದಲ್ಲಿ ಕಾಂಗ್ರೆಸ್ ಸದಸ್ತರ ನಡವಳಿಕೆ ಸಂವಿಧಾನಕ್ಕೆ ಮಾಡಿದ ಅಪಮಾನ ಎಂದು ಅವರು ಹೇಳಿದ್ದಾರೆ ಮತ್ತೋರ್ವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಕಪ್ಪು ಚುಕ್ಕಿಯಾಗಿದೆ ಇಂತಪ ಫಟನೆಗಳು ಮರುಕಳಿಸದಂತೆ ಕಾಂಗ್ರೆಸ್ ನಾಯಕರು ಎಚ್ವರಿಕೆ ವಹಿಸಬೇಕು ಎಂದು ಹೇಳಿದ್ದಾರೆ ಆರೋಗ್ದ ಸಚಿವ ಡಾ ಸುಧಾಕರ್ ಪ್ರತಿಕಿಯಿಸಿ ಇಂದು ಮೇಲ್ಮನೆಯಲ್ಲಿ ನಡೆದ ಘಟನೆ ಅತ್ಕಂತ ದುರದೃಷ್ಟಕರ ಎಂದು ಹೇಳಿದ್ದಾರೆ

ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ಸಂವಿಧಾನವನ್ನು ಅಪಮೌಲ್ಯಗೊಳಿಸುತ್ತಿದೆ ಎಂದು ಹೇಳಿದೆ ಬಿಜೆಪಿ ರಾಷ್ಷೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರಬುದ್ಧರ ಸದನದಲ್ಲಿ ಉಪಸಭಾಪತಿ ಅವರ ಮೇಲೆ ದುರ್ವರ್ತನೆ ತೋರಿದ ಕಾಂಗ್ರೆಸ್ ಸದಸ್ತರನ್ನು ಸದನದಿಂದ ಅಮಾನತು ಮಾಡಬೇಕು ಎಂದು ಟ್ವೀಟ್ ಮೂಲಕ ಒತ್ತಾಯಿಸಿದ್ದಾರೆ ಬಿಜೆಪಿ ನಡೆಗೆ ರಾಜ್ಯ ಕಾಂಗ್ರೆಸ್ ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಸಭಾಪತಿಗಳ ಸೂಚನೆ ಇಲ್ಲದೆ ಉಪಸಭಾಪತಿಗಳು ಪೀಠದಲ್ಲಿ ಕೂರುವಂತಿಲ್ಲ

ಸಂವಿಧಾನ ಬಾಹಿರವಾಗಿ ಸಭಾಪತಿಗಳ ಅಧಿಕಾರ ಕಸಿದಿದ್ದೇಕೆ ಮತ್ತು ಯಾವ ಕಾರಣಕ್ಕಾಗಿ ಸಭಾಪತಿಗಳ ಪಕ್ಕಿಗೆ ಚ್ಯುತಿ ತರಲಾಯಿತು ಎನ್ನುವುದನ್ನು ಬಿಜೆಪಿ ಜನತೆಗೆ ಉತ್ತರಿಸಬೇಕು ಎಂದು ಕಾಂಗ್ರೆಸ್ ಒತ್ತಾಯಿಸಿದೆ ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಶಾಲಾ ಆರಂಭ ತಡವಾಗಿರುವ ಓನ್ನೆಲೆಯಲ್ಲಿ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೈಗೊಂಡಿದ್ದ ವಿದ್ಯಾಗಮ ಯೋಜನೆಯನ್ನು ಪರಿಷ್ಠರಿಸಿ ಸುಧಾರಿತ ಮತ್ತು ಸುರಕ್ಷತಾ ತ್ರಮಗಳೊಂದಿಗೆ ಹೊಸ ರೀತಿಯಲ್ಲಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಾಥಮಿಕ ಪಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶಕುಮಾರ್ ಹೇಳಿದ್ದಾರೆ

ವಿದ್ಯಾಗಮ ಆರಂಭಿಸಿದ್ದರಿಂದ ಮಕ್ಕಳು ಶಾಲೆಯಿಂದ ದೂರ ಉಳಿಯುವುದು ಗ್ರಾಮೀಣ ಪ್ರದೇಶದಲ್ಲಿ ಮೋಷಕರೊಂದಿಗೆ ಶಾಲಾ ಸಮಯದಲ್ಲಿ ಕೆಲಸಗಳಿಗೆ ತೆರಳುವುದು ಸೇರಿದಂತೆ ಹಲವಾರು ಲೋಪಗಳನ್ನು ತಪ್ಪಿಸಲು ವಿದ್ಯಾಗಮ ಯೋಜನೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು

ರಾಜ್ಯಪತ್ರದಲ್ಲಿ ಜಿಲ್ಲೆಯ ವಿಭಜನೆ ಅಧಿಕೃತ ಸೂಚನೆ ಹೊರಡಿಸಿದ್ದು ಇಂದಿನಿಂದ ಒಂದು ತಿಂಗಳ ಕಾಲ ಅಕ್ಷೇಪ ಸಲ್ಲಿಸಲು ಸರ್ಕಾರ ಅವಕಾಶ ಕಲ್ಪಿಸಿದೆ ನೂತನ ವಿಜಯನಗರ ಜಿಲ್ಲೆಗೆ ಹೊಸಪೇಟೆ ಜಿಲ್ಲಾ ಕೇಂದ್ರ ಸ್ಥಾನವಾಗಿದೆ ಕೂಡ್ಲಿಗಿ ಕೊಟ್ಟೂರು ಪಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹೂವಿನಹಡಗಲಿ ತಾಲ್ಲೂಕುಗಳು ಇದರ ವ್ಯಾಪ್ತಿಗೆ ಬರಲಿವೆ ವಿಜಯನಗರ ಜಿಲ್ಲೆ ಪೂರ್ವದಲ್ಲಿ ಚಿತ್ರದುರ್ಗ ಮಾತ್ಯ ಜಿಲ್ಲೆ ಬಳ್ಳಾರಿಯೊಂದಿಗೆ ಗಡಿ ಪಂಚಿಕೊಳ್ಳಲಿದೆ ಪಶ್ಚಿಮಕ್ಕೆ ಗದಗ ಮತ್ತು ಹಾವೇರಿ ಉತ್ತರಕ್ಕೆ ಕೊಪ್ಪಳ ದಕ್ಷಿಣದಲ್ಲಿ ದಾವಣಗೆರೆ ಜಲ್ಲೆಯ ಹರಿಹರ ದಾವಣಗೆರೆ ತಾಲ್ಲೂಕುಗಳೊಂದಿಗೆ ಗಡಿ ಹಂಚಿಕೊಳ್ಳಲಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಸಿರಗುರಪ್ಪ ಕುರುಗೋಡು ಕಂಪ್ಲಿ ಸಂಡೂರು ತಾಲ್ಲೂಕುಗಳಿವೆ ವಿಭಜನೆಯ ನಂತರ ಬಳ್ಳಾರಿ ಜಿಲ್ಲೆ ಪೂರ್ವಕ್ಕೆ ಅಂಧ್ರಪ್ರದೇಶದೊಂದಿಗೆ ಗಡಿ ಪಂಚಿಕೊಳ್ಳಲಿದೆ ಪಶ್ಚಿಮಕ್ಕೆ ನೂತನ ವಿಜಯನಗರ ಜಿಲ್ಲೆ ಉತ್ತರಕ್ಕೆ ರಾಯಚೂರು ದಕ್ಷಿಣಕ್ಕೆ ಆಂದ್ರಪ್ರದೇಶದೊಂದಿಗೆ ಗಡಿ ಹಂಟಿಕೊಳ್ಳಲಿದೆ

ಕೊಡಗು ಜಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೊನಾ ಪಾಸಿಟವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜಲ್ಲೆಯಲ್ಲಿ ಪಾಸಿಟವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಜನರಿಗೆ ಇನ್ನಷ್ಟು ಮಾಹಿತಿ ನೀಡಬೇಕು ಕೋವಿಡ್ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಅವರು ಹೇಳಿದರು ಗ್ರಾಮ ಪಂಜಾಯಿತಿಗಳಲ್ಲಿ ಚುನಾವಣಾ ಅಕ್ರಮಗಳ ಬಗ್ಗೆ ನಿಗಾವಹಿಸಲು ಎಂ

ತಂಡ ಗ್ರಾಮಗಳಿಗೆ ಭೇಟಿ ನೀಡಿ ನಿಯಮಿತವಾಗಿ ಪರಿಶೀಲನೆ ನಡೆಸಬೇಕೆಂದು ರಾಜ್ಯ ಚುನಾವಣಾ ಆಯೋಗದ ಗ್ರಾಮ ಪಂಚಾಯಿತಿ ಚುನಾವಣಾ ವೀಕ್ಷಕ ನಾಗೇಂದ್ರ ಎಫ್ ಹೊನ್ನಾಳಿ ಸೂಚನೆ ನೀಡಿದ್ದಾರೆ ಹಾವೇರಿಯಲಿ ತಹತೀಲ್ದಾರ್ ಹಾಗೂ ಚುನಾವಣಾ ನಿಯೋಜತ ಅಧಿಕಾರಿಗಳೊಂದಿಗೆ ಅವರು ವಿಡಿಯೊ ಸಂವಾದ ನಡೆಸಿದರು ಮೊದಲ ಹಂತದ ಚುನಾವಣೆಯ ಸ್ಪರ್ಧಿಗಳು ಅಂತಿಮಗೊಂಡ ತಕ್ಷಣವೇ ಕಡ್ಡಾಯವಾಗಿ ಎಲ್ಲಾ ಅಭ್ಯರ್ಥಿಗಳ ಸಭೆ ನಡೆಸಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಮಾದರಿ ನೀತಿಸಂಒತೆ ಕುರಿತಂತೆ ಮಾಹಿತಿ ನೀಡಬೇಕು ಈ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಪ್ರತಿಗಳನ್ನು ನೀಡಿ ಅವರಿಂದ ಸಓ ಪಡೆಯಬೇಕೆಂದು ಎಂದು ಹೊನ್ನಾಳಿ ಸಲಹೆ ನೀಡಿದರು ಗ್ರಾಮಪಂಚಾಯತಿ ಚುನಾವಣೆಯಲ್ಲಿ ಸದಸ್ಯರ ಸ್ಥಾನಗಳಿಗೆ ಪರಾಜು ಅಥವಾ ಬಲವಂತದ ಅವಿರೋಧ ಆಯ್ಕೆ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದು ಅಂತಹ ಪ್ರಕರಣಗಳ ಬಗ್ಗೆ ಪರಿಶೀಲಿಸಿ ಸಂಬಂಧಪಟ್ಟವರ ವಿರುದ್ದ ಗೂಂಡಾ ಕಾಯ್ಲೆಯಡಿ ಪ್ರಕರಣ ದಾಖಲಿಸುವಂತೆ ತುಮಕೂರು ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ಗಳಿಗೆ ಸೂಚನೆ ನೀಡಿದ್ದಾರೆ

ಗ್ರಾಮಪಂಚಾಯತಿ ಸದಸ್ಯ ಸ್ಥಾನಗಳಿಗೆ ಪರಾಜು ಅಥವಾ ಅವಿರೋಧ ಆಯ್ಕೆಯಾಗುವುದಕ್ಕೆ ಒಪ್ಪಂದ ಆಗಿರುವುದರ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗುವುದು ಅಥವಾ ದೂರುಗಳು ಬಂದಲ್ಲಿ ಕೂಡಲೇ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು

ಸುಂದರೇಶ ಬಾಬು ತಿಳಿಸಿದ್ದಾರೆ

ಹರೀಶ್ಕುಮಾರ್ ತಿಳಿಸಿದ್ದಾರೆ

ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯ ನೀತಿಸಂಹಿತೆ ಮುಗಿದ ನಂತರ ಜಿಲ್ಲಾ ಮಟ್ಟದಲ್ಲಿ ಪ್ರವಾಸ ಕೈಗೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಸಮಸ್ಥೆಗಳನ್ನು ಆಲಿಸಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು

ಚಿತ್ರದುರ್ಗದಲ್ಲಿಂದು ಮೊಲೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗ ನಗರದ ಮಹಿಳಾ ಕಾಣೆಗೆ ಎರಡು ಬೈಕ್ ನೀಡಲಾಗಿದ್ದು ಇನ್ನು ಉಳಿದಂತೆ ಪ್ರತಿ ಕಾಣೆಗೆ ಒಂದೊಂದು ಬೈಕ್ ನೀಡಲಾಗಿದೆ ಎಂದು ಹೇಳಿದರು

ರಾಗಪ್ರಿಯಾ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ರಾಜ್ಡದಲ್ಲಿ ಒಣಪವೆ ಮುಂದುವರಿದಿದೆ

ಮುನ್ಲೂಚನೆಯಂತೆ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಬೆಂಗಳೂರು ಮತ್ತು ಸುತ್ತಮುತ್ತ ಶುಭ್ರ ಆಕಾಶ ಮುಂಜಾನೆ ಮಂಜು ಮುಸುಕಿದ ವಾತಾವರಣ